ಎಸ್ ಎಲ್

ಬೆಂಗಳೂರಿನಲ್ಲಿಂದು ವಸತಿ ಇಲಾಖೆಯ ಪ್ರಗತಿ ಪರಿತೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ವಸತಿ ಯೋಜನೆಗಳ ಪಾರದರ್ಶಕ ಅನುಷ್ಠಾನಕ್ಕೆ ಎದುರಾಗಿರುವ ತಾಂತ್ರಿಕ ನ್ಲೂನತೆಗಳನ್ನು ಸರಿಪಡಿಸಲಾಗುವುದು ಎಂದು ಹೇಳಿದರು ವಸತಿ ಅನುದಾನ ದುರುಪಯೋಗ ತಡೆಗಟ್ಟಲು ವಿಜಿಲ್ ಆಪ್ ತಂತ್ರಾಂಶ ಬಳಕೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದರು

ಎಸ್

ಬೆಂಗಳೂರಿನಲ್ಲಿಂದು ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ನೀತಿ ನಿರ್ಧಾರಗಳಿಂದ ನಗರ ಮತ್ತು ಗ್ರಾಮೀಣ ಶ್ರದೇಶಗಳ ನಡುವಿನ ಅಸಮತೋಲನ ಬಹಳಷ್ಟು ಮಟ್ಟಿಗೆ ಕಡಿಮೆಯಾಗಿದೆ ಎಂದು ಹೇಳಿದರು ದೇಶದ ಎಲ್ಲಾ ರಾಜ್ಯಗಳ ಅಭಿವೃದ್ದಿಗೆ ಕೇಂದ್ರ ಸರ್ಕಾರ ಶ್ರಮಿಸುತ್ತಿದೆ ಕೇಂದ್ರದ ಜನಪರ ಯೋಜನೆಗಳನ್ನು ಕರ್ನಾಟಕ ಅನುಷ್ಠಾನಗೊಳಿಸುತ್ತಿದೆ ಕೇಂದ್ರದ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ರಾಜ್ಯವೂ ತನ್ನ ಕೊಡುಗೆಗಳನ್ನು ನೀಡುತ್ತಿದೆ ಎಂದು ಅವರು ತಿಳಿಸಿದರು

ರಾಜ್ಞ ಪ್ರವಾಹ ಪರಿಸ್ತಿತಿಯಿಂದ ತತ್ತರಿಸಿದ್ದಾಗ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಆರ್ಥಿಕ ನೆರವು ನೀಡಿದೆ ರಾಜ್ಯದ ಅಭಿವೃದ್ದಿಗೆ ಪ್ರಧಾನಮಂತ್ರಿ ಅವರ ಕಾರ್ಯಕ್ರಮಗಳು ಪ್ರೇರಣೆಯಾಗಿವೆ ಎಂದು ಯಡಿಯೂರಪ್ಪ ತಿಳಿಸಿದರು

ಎಸ್ ಎಲ್

ವಿಡಿಯೋ ಸಂದೇಶದಲ್ಲಿ ಮಾತನಾಡಿರುವ ಅವರು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕುರಿತು ಮಕ್ಕಳ ಸುರಕ್ಷತೆ ಹಾಗೂ ಅವರಲ್ಲಿ ಆತ್ಸವಿಶ್ವಾಸ ಮೂಡಿಸುವ ದೃಷ್ಟಿಯಿಂದ ಆರೋಗ್ಯ ಗೃಹ ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದೆ ಎಂದು ಹೇಳಿದರು ಪರೀಕ್ಷೆಗೂ ಮುನ್ನ ವಿದ್ವಾರ್ಥಿಗಳ ಮನೆಗಳಿಗೆ ತೆರಳಿ ಆರೋಗ್ಯ ತಪಾಸಣೆ ನಡೆಸುವ ಆಲೋಚನೆ ಇದೆ ಪರೀಕ್ಷಾ ಕೇಂದ್ರದ ಸುತ್ತ ಭದ್ರತಾ ವ್ಯವಸ್ನ ಕಲ್ಪಿಸುವುದಾಗಿ ಗ್ವಹ ಇಲಾಖೆ ಭರವಸೆ ನೀಡಿದೆ ಎಂದು ಸುರೇಶ್ ಕುಮಾರ್ ತಿಳಿಸಿದರು ಗದಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ರೈತರು ಕೃಷಿ ಚಟುವಟಿಕೆಯನ್ನು ಯಾವುದೇ ತಡೆಯಿಲ್ಲದೇ ನಡೆಸಿಕೊಂಡು ಹೋಗಲು ಅಗತ್ತವಿರುವ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಪೂರೈಕೆಗೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸಿ

ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಗದಗಕ್ಕೆ ನಾಳೆ ಮುಂದೈನಿಂದ ಶ್ರಮಿಕ ರೈಲು ಆಗಮಿಸಲಿದ್ದು

ತುಮಕೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇರೆ ರಾಜ್ಯಗಳಲ್ಲಿ ಎದುರಾಗಿರುವ ಮಿಡತೆ ಹಿಂಡಿನ ಹಾವಳಿ ಕರ್ನಾಟಕವನ್ನು ಪ್ರವೇಶಿಸುವುದು ಎಂಬ ಭಯ ಮೂಡಿತ್ತಾದರೂ ಸದ್ಯಕ್ಷೆ ಅಂತಹ ಅಪಾಯ ಇಲ್ಲ ಎಂದು ಹೇಳಿದರು

ಜೆಲ್ಲಾಧಿಕಾರಿ ಡಾ

ಈ ನಡುವೆ ಅಮೆರಿಕದ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಸಂಸ್ಥೆಯ ಮಾನವ ಸಹಿತ ಬಾಹ್ಯಾಕಾಶ ನೌಕೆ ಯಶಸ್ವಿ ಉಡಾವಣೆಗೆ ಇಸ್ತೋ ಅಭಿನಂದನೆ ಸಲ್ಲಿಸಿದೆ

ಮಜೀದ್ ತಿಳಿಸಿದ್ದಾರೆ

ನಮ್ನ ದೇತೀಯ ಆಹಾರ ಪದ್ದತಿಯಲ್ಲಿ ಹಾಲು ಪ್ರಮುಖ ಸ್ಥಾನ ಪಡೆದಿದೆ

ಈ ಸಂದರ್ಭದಲ್ಲಿ ರಾಷ್ನೀಯ ಹೈನು ಸಂಶೋಧನಾ ಸಂಶ್ವೆಯ ಮುಖ್ಯಶ್ವ ಕೆರೆಕೊಪ್ಪ ರಮೇಶ್ ಹಾಲು ಮತ್ತು ಹೈನುಗಾರಿಕೆಯ ಮಪತ್ತವನ್ನು ಆಕಾಶವಾಣಿಗೆ ತಿಳಿಸಿದ್ದಾರೆ

ಪೊಲೀಸ್ ಸಬ್ಇನ್ಸ್ಪೆಕ್ಸರ್ ಹುದ್ದೆಗಳ ನೇರ ನೇಮಕಾತಿಯನ್ನು ಆಡಳಿತಾತ್ತಕ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ

ಇದೀಗ ಸರ್ಕಾರದ ಸೂಚನೆಯಂತೆ ಅರ್ಜಿ ಆಹ್ವಾನ ದಿನಾಂಕವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಅರ್ಜಿ ಆಹ್ವಾನದ ಮುಂದಿನ ದಿನಾಂಕವನ್ನು ಸದ್ಯದಲ್ಲೇ ಪ್ರಕಟಿಸಲಾಗುವುದು ಎಂದು ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ ನೇಕಾರರು ಉತ್ಪಾದಿಸಿದ ಜವಳಿಯನ್ನು ಸರ್ಕಾರ ಖರೀದಿಸಬೇಕು ಹಾಗೂ ನೇಕಾರ ಕಾರ್ಮಿಕರನ್ನು ಅಸಂಘಟತ ಕಾರ್ಮಿಕರ ಪಟ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿಂದು ನೇಕಾರರ ಹೋರಾಟ ಸಮಿತಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು

ಈ ಕುರಿತು ಬೆಂಗಳೂರು ಪವಾಮಾನ ಇಲಾಖೆ ನಿರ್ದೇತಕರಾದ ಸಿ

ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ